ಬಾಗಲಕೋಟೆ ಸೇರಿ ಹಲವೆಡೆ ರೆಡ್ ಅಲರ್ಟ್ ಮೋಷಣೆ ಚಾರಿತ್ರಿಕ ಕೃಷಿ ಕಾನೂನುಗಳು ರೈತರಿಗೆ ಪೆಜ್ಜಿನ ಅವಕಾಶಗಳನ್ನು ಸ್ಪಷ್ಟಿಸುವುದರ ಜೊತೆಗೆ ರೈತರನ್ನು ಅನ್ನದಾತನ ಪಾತ್ರದಿಂದ ಉದ್ದಮಶೀಲತೆಯೆಡೆಗೆ ಕೊಂಡೊಯ್ತ್ತವ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಸಹಕಾರ ರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿದ ಡಾ ಬಾಳಸಾಹೇಬ್ ವಿಖೆ ಪಾಟೀಲ್ ಅವರ ಜೀವನ ಚರಿತ್ರೆ ಮಸ್ತಕವನ್ನು ಪ್ರಧಾನಮಂತ್ರಿ ವೀಡಿಯೊ ಕಾನ್ವರೆನ್ಸ್ ಮೂಲಕ ನಿನ್ನೆ ಬಿಡುಗಡೆ ಮಾಡಿದರು ಸ್ವಳೀಯ ಆರ್ಥಿಕತೆಯ ಮಾದರಿಗಳು ಮತ್ತು ಸ್ಥಳೀಯ ಉದ್ಯಮಗಳು ದೇಶವನ್ನು ಅಭಿವ್ಯದ್ಲಿಯ ಕಡೆಗೆ ಕೊಂಡೊಯ್ನುತ್ತವೆ ಎಂದರು ಇಂತಹ ಸ್ಥಳೀಯ ಮಾದರಿ ಯಶಸ್ವಿಯಾಗಿರುವುದನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ಮಹಾರಾಷ್ಷದಲ್ಲಿ ಸಕ್ಕರೆ ಉದ್ದಮದಲ್ಲಿ ಉಂಟಾದ ಕ್ರಾಂತಿ ಗುಜರಾತ್ನ ಹಾಲಿನ ಉದ್ಯಮದಲ್ಲಿ ಉಂಟಾದ ಕ್ರಾಂತಿ ಮತ್ತು ಪಂಜಾಬ್ ಮತ್ತು ಪರ್ಯಾಣದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಆದ ಪ್ರಗತಿಯನ್ನು ವಿವರಿಸಿದರು ದೇಶಕ್ಕೆ ಸ್ವಾತಂತ್ರ್ವ ಬಂದ ಸಂದರ್ಭದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಜನರಿಗೆ ಆಹಾರ ಇರಲಿಲ್ಲ ಇಂತಪ ಸಂದರ್ಭದಲ್ಲಿ ಆಹಾರ ಉತ್ತಾದನೆಯನ್ನು ಹೆಚ್ಚಿಸುವುದು ಸರ್ಕಾರದ ಆದ್ನತೆಯಾಗಿತ್ತು ಎಂದರು ಮೊದಲ ಬಾರಿಗೆ ದೇಶವು ರೈತರ ಆದಾಯದ ಬಗ್ಗೆ ಕಾಳಜಿಯನ್ನು ತೋರಿಸಿದೆ ಅವರ ಆದಾಯವನ್ನು ಹೆಚ್ಚಿಸಲು ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಕನಿಷ್ಠ ಬೆಂಬಲ ಬೆಲೆ ಒದಗಿಸುವ ಅಥವಾ ಅದನ್ನು ಹೆಚ್ಚಿಸುವ ಮೂಲಕ ಫಸಲ್ ಬೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎಂದರು ರೈತರ ಎಲ್ಲಾ ಸಮಸ್ಥೆಗಳನ್ನು ನಿವಾರಿಸಲು ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಎರಡು ಆಯ್ಲಿಗಳನ್ನು ಮುಂದಿಡಲಾಗಿತ್ತು

ಅಂಧ್ರಪ್ರದೇಶ ಅರುಣಾಚಲ ಪ್ರದೇಶ ಅಸ್ಲಾಂ ಬಿಹಾರ ಗೋವಾ ಗುಜರಾತ್ ಪರಿಯಾಣ ಹಿಮಾಚಲ ಪ್ರದೇಶ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಷ

ವರ್ಷದ ಕೊನೆ ವೇಳೆಗೆ ದೇಶದಲ್ಲಿ ಕೊರೋನಾ ಲಸಿಕೆ ಸಿಧ್ಲವಾಗಲಿದೆ ಎಂದು ಕೇಂದ್ರ ಆರೋಗ್ಗ ಸಚಿವ ಹರ್ಷವರ್ಧನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸಚಿವರ ತಂಡದ ಸಭೆಯ ನಂತರ ಅವರು ಈ ವಿಷಯ ತಿಳಿಸಿದರು ಕೊರೋನಾ ಲಸಿಕೆ ಸಿದ್ಲಪಡಿಸಲು ವಿವಿಧ ಸಚಿವಾಲಯಗಳು ವಿವಿಧ ಆರೋಗ್ನ ಸಂಸ್ಲೆಗಳೊಂದಿಗೆ ಸತತ ಸಮಾಲೋಚನೆ ಸಂಪರ್ಕದಲ್ಲಿ ನಿರತವಾಗಿವೆ ಈ ವರ್ಷದ ಕೊನೆಯ ವೇಳೆಗೆ ಲಸಿಕೆ ಸಿದ್ಧವಾಗುವ ವಿತ್ತಾಸವಿದೆ ಎಂದರು ಕೊರೋನಾ ಸೋಂಕಿನಿಂದ ಮೃತಪಡುತ್ತಿರುವವರ ಪ್ರಮಾಣ ದೇಶದಲ್ಲಿ ಬಹಳ ಕಡಿಮೆಯಿದೆ

ಹಬ್ಬಗಳ ಸಾಲು ಮತ್ತು ಚಳಿಗಾಲದ ಕಾರಣ ಕೊರೋನಾ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜನರು ಕಡ್ಸಾಯವಾಗಿ ಮಾಸ್ತ್ ಧರಿಸಬೇಕು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಶುಚಿತ್ವಕ್ಕೆ ಹೆಚ್ಚು ಗಮನ ಕೊಡಬೇಕು ಎಂದು ಸಚಿವ ಹರ್ಷವರ್ಧನ್ ಮನವಿ ಮಾಡಿದರು

ದೇಶದಲ್ಲಿ ಚೇತರಿಕೆ ಪ್ರಮಾಣ ಗಣನೀಯ ಏರಿಕೆಯಾಗುತ್ತಿದ್ದು ಸ್ಕ್ರಿಯ ಪ್ರಕರಣಗಳಗಿಂತ ಚೇತರಿಕೆ ಪ್ರಮಾಣ ಏಳೂವರೆ ಪಟ್ಟು ಅಧಿಕವಾಗಿದೆ

ಕೇಂದ್ರ ಸರ್ಕಾರದ ಪರೀಕ್ಷೆ ಪಕ್ತೆ ಚಿಕಿತ್ಸೆ ಮತ್ತು ತಂತ್ರಜ್ಞಾನದ ಕಾರ್ಯತಂತ್ರವನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಳವಡಿಸಿಕೊಂಡಿರುವುದರಿಂದ ಸಾಂಕ್ರಾಮಿಕದ ವಿರುದ್ಲದ ಹೋರಾಟದಲ್ಲಿ ಉತ್ತಮ ಫಲಿತಾಂಶ ಕಂಡುಬರುತ್ತಿದೆ

ಪಂಚಾಯತ್ ರಾಜ್ ಇಲಾಖೆಯು ಉತ್ತಮ ಸಾಧನೆ ಮಾಡಿದ ದೇಶದ ಅತ್ಯುತ್ತಮ ಪಂಚಾಯತ್ ರಾಜ್ ಸಂಸ್ಥೆಗಳುರಾಜ್ಯಗಳುಕೇಂದ್ರಾಡಳಿತ ಪ್ರದೇಶಗಳನ್ನು ಗುರುತಿಸಿ ಪ್ರಶಸ್ತಿ ನೀಡಲು ನಿರ್ಧರಿಸಿದೆ ಪ್ರಶಸ್ತಿಗಾಗಿ ಆನ್ ಲೈನ್ ಮೂಲಕ ಅರ್ಜಿ ಆಹ್ಲಾನಿಸಲಾಗಿದೆ ಸಾರ್ವಜನಿಕ ಸೇವೆ ವಿತರಣೆಯಲ್ಲಿ ಸುಧಾರಣೆ ತರಲು ಕೈಗೊಂಡ ಉತ್ತಮ ಕೆಲಸವನ್ನು ಗುರುತಿಸಲು ಪಂಚಾಯತ್ ಯೋಜನೆಗಳ ಉತ್ತೇಜನೆಯಡಿ ಈ ಪ್ರಶಸ್ತಿ ನೀಡಲಾಗುತ್ತದೆ

ದೆಹಲಿಯ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ನಿನ್ನೆ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಪ್ರಕಟಿಸಿದೆ ಬೆಂಗಳೂರಿನ ಆರ್

ನಗರಕ್ಕೆ ಮುನಿರತ್ನ ಮತ್ತು ಶಿರಾ ಕ್ಷೇತ್ರಕ್ಕ ಡಾ ರಾಜೇಶ್ ಗೌಡ ಅವರನ್ನು ಅಧಿಕೃತ ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದೆ

ಜನ ಜೀವನ ಬಾಧಿತಗೊಂಡಿದೆ ಬಾಗಲಕೋಟೆ ಬೆಳಗಾವಿ ಬೀದರ್ ಯಾದಗಿರಿ ವಿಜಯಮರ ಸೇರಿದಂತೆ ಪಲವೆಡೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕಲಬುರಗಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ ಗದಗ ಜಿಲ್ಲೆಯಲ್ಲಿ ಮಳೆಯಿಂದ ಅನೇಕ ಮನೆಗಳಿಗೆ ಹಾನಿಯಾಗಿದೆ ನೂರಾರು ಎಕರೆ ಪ್ರದೇಶದಲ್ಲಿನ ಬೆಳೆಗೆ ತೊಂದರೆಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಉಂಟಾಗಿರುವ ಅನಾಪುತದಿಂದ ಮೂವರು ಮ್ವತಪಟ್ಲದ್ಲಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ಲು ಹಲವೆಡೆ ಮನೆಗಳು ಕುಸಿದಿರುವ ಬಗ್ಗೆ ವರದಿಯಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ನಾಳೆಯವರೆಗೂ ಅಧಿಕ ಮಳೆಯಾಗುವ ಸಾಧ್ಯತೆ ಇದ್ದು ಅಗತ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾ

ರಾಜೇಂದ್ರ ಸೂಚನೆ ನೀಡಿದ್ದಾರೆ